ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಇಂದಿನಿಂದ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಆರಂಭ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಭಾರತದ ಕೊರೋನಾ ವಿರುದ್ದದ ಹೋರಾಟ ನಿಜವಾದ ಅರ್ಥದಲ್ಲಿ ಜನತಾ ಸಮರವಾಗಿದೆ ಈ ಹೋರಾಟವನ್ನು ಜನರೇ ಮುಂದುವರೆಸುತ್ತಿದ್ಲಾರೆ ಜನತೆಯೊಂದಿಗೆ ಸರ್ಕಾರವು ಹೋರಾಟ ನಡೆಸಿದೆ ದೇಶದ ಪ್ರತಿ ನಾಗರಿಕ ಪ್ರತಿ ವ್ಯಕ್ತಿ ಹೋರಾಟದ ಸ್ವೆನಿಕನಾಗಿದ್ದಾನೆ ಎಂದು ಪ್ರಧಾನಮಂತ್ರಿ ನರೇಂದ ಮೋದಿ ನುಡಿದಿದ್ದಾರೆ ಅವರು ಆಕಾಶವಾಣಿಯ ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ನಿನ್ನೆ ಮಾತನಾದಿ ಕೊರೋನಾ ವಿರುದ್ದದ ಹೋರಾಟದಲ್ಲಿ ದೇಶದಲ್ಲಿ ಮಹಾಯಜ್ಞಾ ನಡೆದಂತೆ ಭಾಸವಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಈ ಹೋರಾಟ ನಡೆಸುತ್ತಿದ್ಗಾರೆ ಎಂದು ಹೇಳಿ ಈ ಸಂದಿಗ್ಗ ಪರಿಸ್ಡಿತಿಯಲ್ಲಿ ವಿವಿಧ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿರುವವರನ್ನು ಪ್ರಶಂಸಿಸಿದ್ದಾರೆ ಈ ಸಾಂಕ್ರಾಮಿಕ ರೋಗವನ್ನು ಸಮರ್ಪಕವಾಗಿ ಎದುರಿಸುವಲ್ಲಿ ರಾಜ್ಯ ಸರ್ಕಾರಗಳು ಸಕ್ರಿಯ ಪಾತ್ರ ವಹಿಸುತ್ತಿವೆ ಎಂದು ನರೇಂದ ಮೋದಿ ಹೇಳಿದ್ದಾರೆ ಕೊರೋನಾ ವಿರುದ್ದ ಹೋರಾಟದಲ್ಲಿ ತೊಡಗಿರುವ ಯೋಧರಿಗೆ ಹಿಂಸೆ ಕಿರುಕುಳ ತೊಂದರೆ ಕೊಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸುಗ್ರೀವಾಜ್ಞೆ ಹೊರಡಿಸಲಾಗಿದ್ದು ವೈದ್ಯರು ಶುಶ್ರೂಷಕಿಯರು ಅರೆ ವೈದೈಕೀಯ ಸಿಬ್ಬಂದಿ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತಿತರರ ರಕ್ಷಣೆಗೆ ಈ ಕ್ರಮ ಅವಶ್ಯವಾಗಿತ್ತು ಎಂದು ಪ್ರಧಾನಮಂತಿ ಹೇಳಿದ್ದಾರೆ ಕೊರೋನಾ ತಂದೊಡ್ಡಿರುವ ಸಂಕಷ್ಟಕ್ಕೆ ಭಾರತ ತನ್ನ ಸಂಸ್ಕಾರಗಳಿಗೆ ಅನುಗುಣವಾಗಿ ವಿಶ್ವದೆಲ್ಲೆಡೆಯಿಂದ ಬರುತ್ತಿರುವ ಮಾನವೀಯತೆಯ ರಕ್ಷಣೆಗೆ ಓಗೊಟ್ಟು ಪ್ರತಿಯೊಂದು ದೇಶಕ್ಕೂ ಔಷಧಗಳನ್ನು ತಲುಪಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ನರೇಂದ ಮೋದಿ ತಿಳಿಸಿದ್ದಾರೆ ಅಕ್ಷಯತ್ಬತೀಯ ದಿನವಾದ ನಿನ್ನೆ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಪರಿಸರ ಅರಣ್ಯ ನದಿಗಳು ಮತ್ತು ಸಂಪೂರ್ಣ ಜೀವಿ ಪರಿಸರ ವ್ಯವಸ್ದೆಯ ರಕ್ಷಣೆ ಬಗ್ಗೆ ನಾವೆಲ್ಲರೂ ಚಿಂತನೆ ನಡೆಸಬೇಕಾಗಿದೆ ಎಂದು ಹೇಳಿದ ಪ್ರಧಾನಮಂತ್ರಿಯವರು ನಿನ್ನೆ ಭಗವಾನ್ ಬಸವೇಶ್ವರರ ಜಯಂತಿಯೂ ಆಗಿದ್ದು ಅವರ ಸಂದೇಶಗಳನ್ನು ಆಗಿಂದಾಗ್ಗೆ ಸ್ಮರಿಸಲು ಮತ್ತು ಕಲಿಯಲು ತಮಗೆ ಅವಕಾಶ ದೊರೆಯುತ್ತಿರುವುದು ತಮ್ಮ ಸೌಭಾಗ್ಯ ಎಂದಿದ್ದಾರೆ ಈಗಾಗಲೇ ರಂಜಾನ್ನ ಪವಿತ್ರ ಮಾಸವು ಆರಂಭವಾಗಿದ್ದು ರಂಜಾನ್ನನ್ನು ಸಂಯಮ ಸದ್ಬಾವನಾ ಸಂವೇದನ ಶೀಲತೆ ಮತ್ತು ಸೇವಾ ಭಾವದ ಪ್ರತೀಕವಾಗಿ ಮಾದುವ ಅವಕಾಶ ನಮ್ಮ ಮುಂದಿದೆ ರಂಜಾನಿನ ಈ ದಿನಗಳಲ್ಲಿ ಸ್ಥಳೀಯ ಆದಳಿತದ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ಕೊರೋನಾ ವಿರುದ್ದ ನಡೆಯುತ್ತಿರುವ ಯುದ್ದವನ್ನು ಮತ್ತಷ್ಟು ಬಲಪದಿಸುವ ನಂಬಿಕೆ ಹೊಂದಿರುವುದಾಗಿ ಅವರು ತಿಳಿಸಿದ್ದಾರೆ ನಮ್ಮ ಆಸುಪಾಸಿನಲ್ಲಿ ಕೊರೋನಾ ಬಂದಿಲ್ಲ ಬರುವುದಿಲ್ಲ ಎಂಬ ಅತಿಯಾದ ವಿಶ್ವಾಸ ಬೇಡ ಎಚ್ಚರ ತಪ್ಪಿದರೆ ದುರ್ಘಟನೆ ತಪ್ಪದು ಎಂಬುದನ್ನು ನೆನಪಿದಬೇಕಾಗುತ್ತದೆ ಎಂದು ಪ್ರಧಾನಮಂತ್ರಿ ಕಿವಿ ಮಾತು ಹೇಳಿದ್ದಾರೆ ಪ್ರಧಾನಮಂತಿ ನರೇಂದ ಮೋದಿ ಇಂದು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕೊರೊನಾ ಸನ್ನಿವೇಶದ ವಾಸ್ತವ ಸ್ಥಿತಿಗತಿಗಳ ಕುರಿತು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಿದ್ದಾರೆ

ಎಲ್ಲಾ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪರಿಗಣಿಸಿ ಕಳೆದ ತಿಂಗಳು ಮೊದಲ ಬಾರಿಗೆ ಪ್ರಧಾನಿ ಮೊದಲ ಹಂತದ ಲಾಕ್ಡೌನ್ ಫೋಷಿಸಿದ್ದರು

ಎರಡನೇ ಹಂತದ ಲಾಕ್ಡೌನ್ ಮುಕ್ತಾಯಕ್ಕೆ ಕೇವಲ ಒಂದು ವಾರ ಬಾಕಿ ಇದೆ ಹಿಗಾಗಿ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳ ನಡುವಿನ ಈ ಮೂರನೇ ಸಭೆ ಅತ್ಯಂತ ಮಹತ್ಯದಾಗಿದೆ

ಈಗಾಗಲೇ ಕೇಂದ್ರ ಗ್ಪಹ ಸಚಿವಾಲಯ ಲಾಕ್ಡೌನ್ ನಿಯಮದಲ್ಲಿ ಸಾಕಷ್ಟು ಸದಿಲಿಕೆ ಮಾದಿದೆ

ಮೋಹನ್ ಭಾಗವತ್ ಮನವಿ ಮಾಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಕಾಪಾದಿಕೊಳ್ಳುವುದರೊಂದಿಗೆ ಭಯ ಮತ್ತು ಕೋಪದಿಂದ ದೂರವಿದ್ದು ದೇಶದ ಸುಧಾರಣೆಗಾಗಿ ಕೆಲಸ ಮಾಡಬೇಕಿದೆ ಎಂದು ಪ್ರತಿಪಾದಿಸಿದ್ದಾರೆ

ರಾಷ್ಟೀಯ ಹಿತಾಸಕ್ತಿಯ ವಿಷಯದಲ್ಲಿ ಸಮಾಜದ ಎಲ್ಲ ವರ್ಗದವರು ಪರಸ್ಬರ ಸಹಕಾರ ಪಾತ್ರವನ್ನು ವಹಿಸಬೇಕು ಎಂದು ಪ್ರತಿಪಾದಿಸಿದ ಭಾಗವತ್ ಲಾಕ್ಡೌನ್ ನಂತರದ ಅವಧಿಯಲ್ಲಿ ನಮ್ಮ ಆರ್ಥಿಕ ನೀತಿಗಳು ಮತ್ತು ಅಭಿವೃದ್ದಿ ನೀತಿಗಳು ರಾಷ್ಟ ನಿರ್ಮಾಣ ಪ್ರಕ್ರಿಯೆಗೆ ಸಮಕಾಲೀನವಾಗಿರಬೇಕು ಮತ್ತು ಆ ನಿಟ್ಟಿನಲ್ಲಿ ಸರ್ಕಾರ ಹೊಸ ಅಭಿವೃದ್ದಿ ಮಾದರಿಯನ್ನು ನಿರ್ಮಿಸಬೇಕು ಎಂದು ಹೇಳಿದ್ದಾರೆ ಬಳ್ಳಾರಿ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಇಂದಿನಿಂದ ಬೇರೆ ಜಿಲ್ಲೆಗಳಲ್ಲೂ ಪ್ಲಾಸ್ಮಾ ಥೆರಪಿ ಚಿಕಿತ್ವೆ ಆರಂಭವಾಗಲಿದೆ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಬಳ್ಳಾರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾದಿದ ಅವರು ರಾಜ್ಯದಲ್ಲಿನ ಕೊರೊನಾ ಪರಿಸ್ಥಿತಿಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರುವುದಾಗಿ ತಿಳಿಸಿದರು ಮೈಸೂರು ಜಿಲ್ಲೆಯ ನಂಜನಗೂಡಿನ ಜ್ಯುಬಿಲೆಂಟ್ ಕಾರ್ಖಾನೆಯಿಂದ ಹೆಚ್ಚಿನ ಕೊರೊನಾ ಸೋಂಕು ಪ್ರಕರಣ ವರದಿಯಾಗಿದೆ ಇದರ ಮೂಲ ಎಲ್ಲಿಯದು ಎಂಬುದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ಎಂದು ಅವರು ಹೇಳಿದರು

ಪವನ್ ಹ್ಯಾನ್ಬ್ ಲಿಮಿಟೆಡ್ ಸೇರಿದಂತೆ ಹೆಲಿಕಾಪ್ಸರ್ ಸೇವೆಗಳು ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ದ್ವೀಪಗಳು ಮತ್ತು ಈಶಾನ್ಯ ಪ್ರದೇಶದಲ್ಲಿ ಅಗತ್ಯ ವೈದ್ಯಕೀಯ ಸರಕು ಮತ್ತು ರೋಗಿಗಳನ್ನು ಸಾಗಿಸುತ್ತಿವೆ

ಹೆಚ್ಚಿನ ಸರಕುಗಳು ವೈದ್ಯಕೀಯ ಉಪಕರಣಗಳು ಪರೀಕ್ಷಾ ಕಿಟ್ಗಳು ವ್ವೆಯಕ್ತಿಕ ರಕ್ಷಣಾ ಸಾಧನಗಳು ಮಾಸ್ಕ್ ಮತ್ತು ಕ್ಸೆಗವಸುಗಳಂತಹ ಉತ್ಸನ್ನಗಳನ್ನು ಒಳಗೊಂಡಿವೆ

ಸರ್ಕಾರಿ ಉದ್ಯೋಗಿಗಳ ನಿವೃತ್ತಿ ವಯೋಮಿತಿಯನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡುವ ಸಾಧ್ಯತೆಯಿದೆ ಎಂಬ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿ ಹಾಕಿದ್ದು ಇದೊಂದು ಸುಳ್ಳು ಸುದ್ದಿ ಎಂದು ಸ್ಪಷ್ಟಪದಿಸಿದೆ ವಿವಿಧ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ನಕಲಿ ಸುದ್ದಿಗಳನ್ನು ತಡೆಗಟ್ಟುವ ಕ್ರಮವಾಗಿ ಆರಂಭಿಸಲಾಗಿರುವ ಭಾರತೀಯ ವಾರ್ತಾ ಶಾಖೆ ವಿಐಬಿಯ ಫ್ಯಾಕ್ಟ್ ಚೆಕ್ ಹಾಗೂ ಮಿತ್ ಬಸ್ಟರ್ಸ್ ವಿಭಾಗ ಈ ನಿಟ್ಟಿನಲ್ಲಿ ಸ್ಪಷ್ಟನೆ ನೀಡಿದೆ